ವಾರ್ತೆಗಳ ವಿವರ ಭ್ರಷ್ಲಾಚಾರವನ್ನು ಪತ್ತಿಕ್ಕುವುದು ಕೇವಲ ಒಂದು ಸಂಸ್ವೆಯ ಜವಾಬ್ದಾರಿಯಲ್ಲ ಬದಲಿಗೆ ಸಾಮೂಹಿಕ ಜವಾಬ್ದಾರಿಯಾಗಿದ್ದು ಈ ನಿಟ್ಟನಲ್ಲಿ ಪ್ರತಿಯೊಬ್ಬರೂ ಕೈಜೋಡಿಸಬೇಕು ಎಂದು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ಜಾಗೃತ ಮತ್ತು ಭ್ರಷ್ಟಾಚಾರ ವಿರೋಧಿ ರಾಷ್ವೀಯ ಸಮ್ಮೇಳನವನ್ನು ವಿಡಿಯೋ ಕಾನ್ವರೆನ್ಸ್ ಮೂಲಕ ಉದ್ಘಾಟಿಸಿದ ಅವರು ಭ್ರಷ್ಟಾಚಾರ ಅಭಿವೃದ್ದಿಯ ಮೊದಲ ಶತ್ರುವಾಗಿದೆ ಇದು ಕೇವಲ ಅಭಿವೃದ್ಧಿಗೆ ಮಾರಕವಾಗಿಲ್ಲ ಸಾಮಾಜಿಕ ವ್ಯವಸ್ಥೆಯನ್ನೇ ಹಾಳು ಮಾಡುತ್ತದೆ ಎಂದರು

ಐ ಟಿ ಆರಂಭಿಸಿದೆವು ಮತ್ತು ಕಟ್ಸುನಿಟ್ಲಿನ ಕಾನೂನುಗಳನ್ನು ಜಾರಿಗೆ ತಂದಿದ್ದೇವೆ ಈ ಮೂಲಕ ಭ್ರಷ್ಲಾಚಾರ ಮುಕ್ತ ಸಮಾಜ ನಿರ್ಮಾಣ ಮಾಡುವ ನಿಟ್ಲಿನಲ್ಲಿ ಹೆಜ್ಜೆ ಇಟ್ಟಿದ್ದೇವೆ ಎಂದು ತಿಳಿಸಿದರು ಭ್ರಷ್ಟಾಚಾರ ಕೇವಲ ಹಣಕಾಸು ವ್ತವಹಾರದಿಂದ ನಡೆಯುವುದಿಲ್ಲ ಭಯೋತ್ಪಾದನೆಗೆ ಪಣಕಾಸು ನೆರವು ಸೇರಿದಂತೆ ಇನ್ನಿತರೆ ಸಮಾಜಭಾತುಕ ಚಟುವಟಿಕೆಗಳಿಗೆ ಕಾರಣವಾಗುತ್ತಿದೆ ಈ ಮೂಲಕ ಹಲವಾರು ಅಪರಾಧ ಪ್ರಕರಣಗಳ ನಡುವೆ ಸಂಬಂಧವನ್ನು ಬೆಸೆಯುತ್ತಿದೆ ಈ ಹಿನ್ನೆಲೆಯಲ್ಲಿ ಭ್ರಷ್ಟಾಚಾರವನ್ನು ತೊಡೆದುಪಾಕುವುದು ಎಲ್ಲರ ಕರ್ತವ್ಯವಾಗಿದೆ ಎಂದರು

ಬಡವರ್ಗದವರು ಆತ್ಯಗೌರವದಿಂದ ಬದುಕುವಂತೆ ಮಾಡುವುದು ಸರ್ಕಾರದ ಗುರಿಯಾಗಿದೆ ಈ ನಿಟ್ಟನಲ್ಲಿ ಇರುವ ಎಲ್ಲಾ ಅವಕಾಶಗಳನ್ನು ಬಳಸಿಕೊಳ್ಳಲಾಗುತ್ತಿದೆ ಎಂದು ತಿಳಿಸಿದ ಪ್ರಧಾನಿ ಈ ಹಿಂದೆ ಪಣಕಾಸು ನೆರವು ಬೇಕಾಗಿದ್ದವರು ಬ್ಯಾಂಕಿಗೆ ಅಲೆದಾಡಬೇಕಿತ್ತು ಆದರೆ ಈಗ ಪರಿಸ್ಥಿತಿ ಬದಲಾಗಿದ್ದು ಬ್ಯಾಂಕುಗಳೇ ಬೀದಿಬದಿ ವ್ಯಾಪಾರಿಗಳ ಬಾಗಿಲಿಗೆ ಬಂದು ಆರ್ಥಿಕ ನೆರವು ನೀಡುತ್ತಿವೆ ಎಂದರು ವಿಧಾನ ಪರಿಷತ್ತಿನ ಬೆಂಗಳೂರು ಶಿಕ್ಷಕರ ಕ್ಷೇತ್ರ ಈಶಾನ್ಯ ಶಿಕ್ಷಕರ ಕ್ಷೇತ್ರ ಆಗ್ನೇಯ ಪದವೀಧರರ ಕ್ಷೇತ್ರ ಮತ್ತು ಪಶ್ಚಿಮ ಪದವೀಧರರ ಕ್ಷೇತ್ರಗಳಿಗೆ ಇಂದು ಚುನಾವಣೆ ನಡೆಯಲಿದೆ

ಮತದಾನದ ಹಿನ್ನೆಲೆ ಈ ಕ್ಷೇತ್ರಗಳಲ್ಲಿ ವ್ಯಾಪಕ ಬಂದೊಬಸ್ತ ಕೈಗೊಳ್ಳಲಾಗಿದೆ

ಪ್ರಸಾದ್ ತಿಳಿಸಿದ್ದಾರೆ

ಕರ್ನಾಟಕ ಪಶ್ವಿಮ ಪದವೀಧರ ಮತಕ್ಷೇತ್ರದ ಚುನಾವಣೆ ಸಿದ್ಧತೆಯು ಪೂರ್ಣಗೊಂಡಿದ್ದು ಚುನಾವಣಾ ಕರ್ತವ್ಕ ನಿರ್ವಹಿಸುವ ಸಿಬ್ಬಂದಿಗಳು ತಮ್ಮ ಮತಗಟ್ಟೆಗಳಿಗೆ ತಲುಪಿದ್ದು ಅರ್ಪ ಮತದಾರರು ಚುನಾವಣೆಯಲ್ಲಿ ತಪ್ಪದೇ ತಮ್ಮ ಮತದಾನದ ಪಕ್ಕನ್ನು ಚಲಾಯಿಸಬೇಕೆಂದು ಚುನಾವಣಾಧಿಕಾರಿಗಳೂ ಆಗಿರುವ ಪ್ರಾದೇಶಿಕ ಆಯುಕ್ತ ಆಮ್ಲನ್ ಆದಿತ್ಯ ಬಿಸ್ವಾಸ್ ಹೇಳಿದ್ದಾರೆ

ಮತದಾನದ ಕೊನೆಯ ಒಂದು ಗಂಟೆ ಕೊರೊನಾ ಶಂಕಿತ ಕೊರೊನಾ ಸೋಂಕಿತ ವ್ಯಕ್ತಿಗಳಿಗೆ ಮತದಾನಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಎಂದರು ಕರ್ನಾಟಕ ಪಶ್ಚಿಮ ಪದವೀಧರರ ಮತಕ್ಷೇತ್ರದ ಚುನಾವಣೆಯಲ್ಲಿ ಮತದಾರರು ಅಭ್ಯರ್ಥಿಗಳಿಗೆ ಪಾಶಸ್ತ್ರದ ಮತ ನೀಡಬೇಕಾಗುತ್ತದೆ

ಮತದಾರರು ಮತಪಕ್ರದಲ್ಲಿ ಪ್ರಾಶಸ್ತ್ರವನ್ನು ರೋಮನ್ ಇಂಗ್ಲಿಷ್ ಅಥವಾ ಕನ್ನಡ ಅಂಕಿಗಳಲ್ಲಿ ಮಾತ್ರವೇ ನಮೂದಿಸಬೇಕು ಮತದಾರ ತನ್ನ ಆಯ್ಕೆಗೆ ಅನುಗುಣವಾಗಿ ಅಭ್ವರ್ಥಿಗೆ ಅಥವಾ ಸ್ಪರ್ಧಿಸಿದ ಎಲ್ಲಾ ಅಭ್ವರ್ಥಿಗಳಿಗೂ ತನ್ನ ಪೂರಸ್ತ್ವದ ಮತಗಳನ್ನು ನೀಡಬಹುದು ಆದರೆ ಓರ್ವ ಅಭ್ಯರ್ಥಿಯ ಹೆಸರಿನ ಮುಂದೆ ನೀಡಿದ ಅಂಕಿಯನ್ನು ಮತ್ತೊಬ್ಬ ಅಭ್ನರ್ಥಿಯ ಹೆಸರಿನ ಮುಂದೆ ಮನರಾವರ್ತಿಸಬಾರದು ಮತ್ತು ಮತ ಪತ್ರದಲ್ಲಿ ಮತದಾರ ಯಾವುದೇ ರೀತಿಯ ಗುರುತು ಸಹಿ ಹೆಸರು ಇತ್ವಾದಿಗಳನ್ನು ಬರೆಯಬಾರದು

ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದ ಸಹಯೋಗದೊಂದಿಗೆ ಕೊರೋನಾ ಲಸಿಕೆ ಮತ್ತು ಸಂಶೋಧನೆಯಲ್ಲಿ ತೊಡಗಿರುವ ಆಸ್ಸಾಜನಿಕಾ ಸಂಸ್ವೆಯ ಪ್ರತಿನಿಧಿಗಳೊಂದಿಗೆ ವಿಧಾನಸೌಧದಲ್ಲಿ ನಿನ್ನೆ ಸಭೆ ನಡೆಸಿ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದರು

ಇದೇ ವೇಳೆ ಕೊರೋನಾ ಸೋಂಕಿತರ ಮೇಲೂ ಲಸಿಕೆ ಪ್ರಯೋಗಿಸುವುದಾಗಿ ತಿಳಿಸಲಾಗಿದೆ

ದೆಹಲಿಯಲ್ಲಿ ನಿನ್ನೆ ಮಾತನಾಡಿದ ಅವರು ಕಳೆದ ಐದು ವಾರಗಳಲ್ಲಿ ಗುಣಮುಖರಾಗುತ್ತಿರುವವರ ಸಂಖ್ಯೆ ಗಣನೀಯ ಪ್ರಮಾಣದಲ್ಲಿ ಹೆಚ್ವಳವಾಗಿದೆ

ಪಿ ಎಲ್